ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಐ ಮಾಹಿತಿ ಹಕ್ಕು ಕಾಯ್ದೆ ವ್ಹಾಪ್ತಿಯಡಿ ಬರಲಿದ್ದು

ದೆಹಲಿಯ ರಾಜ್ಫಾಟ್ನಲ್ಲಿನ ಮಹಾತ್ನಾ ಗಾಂಧಿ ಸ್ಮಾರಕಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪುಷ್ವನಮನ ಸಲ್ಲಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಫಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭೆ ಆಯೋಜಿಸಲಾಗಿದೆ

ರಾಷ್ಷಪತಿ ಭವನದಲ್ಲಿಂದು ಮಹಾತ್ನಾಗಾಂಧಿ ಅಂತಾರಾಷ್ಷೀಯ ನೈರ್ಮಲ್ಯ ಸಮಾವೇಶ ನಡೆಯಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ವಿಶ್ವಸಂಸ್ಥೆ ಮಹಾಕಾರ್ಯದರ್ಶಿ ಆಂಟಾನಿಯೋ ಗುಟಿರಸ್ ಹಾಗೂ ವಿವಿಧ ದೇಶಗಳ ನೀರು ನೈರ್ಮಲ್ಲ ಮತ್ತು ಒಳಚರಂಡಿ ಖಾತೆಗಳ ಸಚಿವರು ಮತ್ತು ಪ್ರತಿನಿಧಿಗಳು ಸಹ ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಕಿರು ಡಿಜಿಟಲ್ ವಸ್ತುಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಮಹಾತ್ತಾಗಾಂಧಿ ಅವರ ನೆನಪಿನ ವಿಶೇಷ ಅಂಚೆಚೀಟ ಹಾಗೂ ಅವರ ಅಚ್ಚುಮೆಚ್ಚನ ವೈಷ್ಣವ ಜನತೊ ಹಾಡಿನ ಸಿಡಿ ಬಿಡುಗಡೆಯಾಗಲಿದೆ ಇದಲ್ಲದೆ ಸ್ವಚ್ಛ ಭಾರತ್ ಪ್ರಶಸ್ತಿ ಪ್ರದಾನ ಸಹ ನಡೆಯಲಿದೆ ಮಹಾತ್ಮಾಗಾಂಧಿ ಜನ್ದದಿನವನ್ನು ಅಂತಾರಾಷ್ಟೀಯ ಅಹಿಂಸಾ ದಿನವನ್ನಾಗಿ ವಿಶ್ವಸಂಸ್ಥೆ ಆಚರಿಸುತ್ತಿದೆ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತಿ ಅವರ ಜನ್ಮದಿನವನ್ನು ಸಹ ದೇಶ ಇಂದು ಆಚರಿಸುತ್ತಿದೆ ದೆಹಲಿಯ ವಿಜಯ್ಘಾಟ್ನಲ್ಲಿರುವ ಶಾಸ್ತಿ ಸ್ಮಾರಕಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪುಷ್ಪನಮನ ಸಲ್ಲಿಸಲಿದ್ದಾರೆ

ಸೈನಿಕರು ಮತ್ತು ರೈತರಿಗೆ ಪ್ರೇರಣೆ ನೀಡುವ ಜೈಜವಾನ್ ಜೈಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತಿ ಪ್ರಸಿದ್ಧ ಘೋಷಣೆಯಾಗಿದೆ

ಅಹ್ಮದಾಬಾದ್ನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತೀಯ ಸಶಸ್ತಪಡೆಗಳ ವಿರುದ್ಧದ ಕಾಂಗ್ರೆಸ್ ಆರೋಪ ನಮ್ಮ ನೆರೆಯ ಅಷ್ಟೇನೂ ಮಿತ್ರನ್ಲಲದ ಪಾಕಿಸ್ತಾನದಲ್ಲೂ ಪ್ರತಿಧ್ವನಿಸಿದೆ ಎಂದು ಹೇಳಿದ್ದಾರೆ

ಪ್ರತಿಭಟನೆ ಸಂದರ್ಭದಲ್ಲಿ ದೊಂಬಿ ಗಲಭೆ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಉಂಟುಮಾಡುವವರ ವಿರುದ್ಧ ಅತ್ಯಂತ ಕಠಿಣ ಮತ್ತು ಅಗತ್ಯ ತ್ರಮ ಜರುಗಿಸುವಂತೆ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಸೂಚಿಸಿದೆ ಸಾರ್ವಜನಿಕ ನೈತಿಕತೆಯ ಸ್ವಘೋಷಿತ ರಕ್ಷಕರು ವಿವಿಧ ಕಾರಣಗಳಿಗಾಗಿ ನಡೆಸುವ ದೊಂಬಿಯ ಮೂಲ ಉದ್ದೇಶ ಕಾನೂನುಬಾಹಿರ ಅಧಿಕಾರವನ್ನು ಪ್ರದರ್ಶಿಸುವುದೇ ಆಗಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ತ್ರಿಸದಸ್ಕ ಪೀಠ ತಿಳಿಸಿದೆ ನ್ಡಾಯಮೂರ್ತಿಗಳಾದ ಎ ಎಂ ಖಾನ್ವಿಲ್ಕರ್ ಮತ್ತು ಡಿ

ಚಂದ್ರಚೂಡ್ ಅವರು ಸಹ ವಿಭಾಗೀಯ ಪೀಠದ ಸದಸ್ಯರಾಗಿದ್ದು ವಿವಿಧ ಪಕ್ಷಗಳ ವಾದಗಳನ್ನು ಆಲಿಸಿ ಈ ತೀರ್ಮ ನೀಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫೂನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರಿಗೆ ಜಂಟಿಯಾಗಿ ಘೋಷಣೆಯಾಗಿರುವ ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಪುರಸ್ಕಾರವಾದ ಚಾಂಪಿಯನ್ ಆಫ್ ದಿ ಅರ್ಥ್ ಪ್ರಶಸ್ತಿ ನಾಳೆ ಪ್ರದಾನವಾಗಲಿದೆ ಸುಶ್ಠಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆ ಕ್ಷೇತ್ರದಲ್ಲಿ ಸಲ್ಲಿಸಿದ ನಾಯಕತ್ವ ಮತ್ತು ಮಹತ್ತರ ಕೊಡುಗೆ ಪರಿಗಣಿಸಿ ಈ ಪ್ರಶಸ್ತಿ ನೀಡಲಾಗುತ್ತಿದೆ ವಿಶ್ವಸಂಸ್ವೆಯ ಮಹಾಕಾರ್ಯದರ್ಶಿ ಆಂಟಾನಿಯೊ ಗುಟೆರಸ್ ಅವರು ದೆಹಲಿಯ ಪ್ರವಾಸಿ ಭಾರತೀಯ ಕೇಂದ್ರದಲ್ಲಿ ಇಬ್ಬರೂ ನಾಯಕರಿಗೆ ನಾಳೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ವಿದೇತಾಂಗ ವ್ಯವಹಾರಗಳ ವಕ್ತಾರ ರವೀಶ್ ಕುಮಾರ್ ಸುದ್ದಿಗೋಷ್ಟಿಯಲ್ಲಿ ತಿಳಿಸಿದ್ದಾರೆ ವಿಶ್ವಸಂಸ್ಥೆಯ ನ್ಯೂಯಾರ್ಕ್ನಲ್ಲಿ ಕಳೆದ ವಾರ ಈ ಪ್ರಶಸ್ತಿಯನ್ನು ಘೋಷಿಸಿತ್ತು ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಜಗತ್ತಿನಲ್ಲೇ ಅತ್ಯಂತ ಬಲಿಷ್ಠವಾಗಿದ್ದು ಅಸಂಖ್ಯಾತ ಪ್ರಕರಣಗಳನ್ನು ಬಗೆಹರಿಸುವ ಸಾಮರ್ಥ್ಯ ಹೊಂದಿದೆ ಎಂದು ನಿರ್ಗಮನಗೊಳ್ಳುತ್ತಿರುವ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ತಮ್ಮ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರು ನ್ಯಾಯಾಂಗದ ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಕಕ್ಕೆ ಯಾವುದೇ ರೀತಿಯ ಧಕ್ಷೆ ಇಲ್ಲ ಸುಪ್ರೀಂಕೋರ್ಟ್ನ ವಕೀಲರ ಸಂಘವೂ ಸಹ ನ್ಹಾಯಾಧೀಶರಿಗೆ ಪ್ರಕರಣದ ವಾಸ್ತವ ಚಿತ್ರಣ ದೊರಕಿಸುವಲ್ಲಿ ಬಲಿಷ್ಟ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ತಾವು ಯಾವುದೇ ವ್ಯಕ್ತಿಯ ಹಿನ್ನೆಲೆ ಗಮನಿಸದೆ ಅವರ ಕಾರ್ಯಚಟುವಟಕೆ ಮತ್ತು ದೃಷ್ಟಿಕೋನ ಗಮನಿಸಿ ತೀರ್ಮ ನೀಡಿದ್ದಾಗಿ ನ್ಲಾಯಮೂರ್ತಿ ದೀಪಕ್ ಮಿಶ್ರಾ ತಿಳಿಸಿದರು ವಕೀಲರ ಸಂಘದ ಕಿರಿಯ ಸದಸ್ನರ ಬುದ್ದಿಮತ್ತೆ ಶ್ಲಾಘನೀಯ ಹಾಗೆಯೇ ಹಿರಿಯ ಸದಸ್ನರ ಅನುಭವವೂ ಅನನ್ನ ಎಂದು ಅವರ ತಿಳಿಸಿದರು ನಿಯೋಜಿತ ಮುಖ್ಯ ನ್ವಾಯಮೂರ್ತಿ ರಂಜನ್ ಗೊಗ್ಟೆ ನ್ವಾಯಮೂರ್ತಿ ದೀಪಕ್ ಮಿಶ್ರಾ ಅವರು ನಾಗರಿಕ ಸ್ವಾತಂತ್ರ್ಯಕ್ಷೆ ಮಹತ್ತರ ಕೊಡುಗೆ ನೀಡಿದ ಅಪರೂಪದ ನ್ಯಾಯಾಧೀಶರಾಗಿದ್ದಾರೆ ಗುಂಪು ಗಲಭೆ ಮರ್ಯಾದಾ ಹತ್ತೆಗಳಂತಹ ಸಾಮಾಜಿಕ ಪಿಡುಗುಗಳ ವಿರುದ್ದ ದನಿ ತೆಗೆದ ದೀಪಕ್ ಮಿತ್ತಾ ಅವರ ಕೊಡುಗೆ ಸ್ಲರಣೀಯ ಉಡುಗೆ ತೊಡುಗೆ ಆಚಾರ ವಿಚಾರ ಮುಂತಾದವುಗಳು ಜನರನ್ನು ವಿಭಜಿಸುತ್ತವೆ ಆದರೆ ಸಂವಿಧಾನ ಜನರನ್ನು ಒಗ್ಗೂಡಿಸುತ್ತದೆ ಎಂದರು

ದೇಶದ ಜನರಿಗೆ ಉತ್ತರದಾಯಿತ್ವ ಹೊಂದಿದೆ ಎಂದು ಕೇಂದ್ರೀಯ ಮಾಹಿತಿ ಆಯೋಗ ತಿಳಿಸಿದೆ ಸುಪ್ರೀಂಕೋರ್ಟ್ ಆದೇಶ ಭಾರತೀಯ ಕಾನೂನು ಆಯೋಗದ ವರದಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಕೇಂದ್ರೀಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ವರದಿಗಳನ್ನು ಪರಿಗಣಿಸಿ ಆಯೋಗ ಈ ನಿರ್ದೇಶನ ನೀಡಿದೆ ಬಿಸಿಸಿಐನ ವ್ಲವಸ್ಥೆ ರಚನೆ ಮತ್ತು ಕಾರ್ಯಚಟುವಟಕೆಗಳು ಆರ್ಟಐ ವ್ಲಾಪ್ತಿಯ ಅಡಿ ಬರುವ ಅಗತ್ನತೆ ಹೊಂದಿವೆ ದೇಶದಲ್ಲಿ ಕ್ರಿಕೆಟ್ ಕಾರ್ಯಕ್ರಮಗಳನ್ನು ಆಯೋಜಿಸುವ ರಾಷ್ಟಮಟ್ಟದ ಏಕಸ್ವಾಮ್ಡ ಹಕ್ಕುಗಳನ್ನು ಬಿಸಿಸಿಐ ಹೊಂದಿರುವುದನ್ನು ಸುಪ್ರೀಂಕೋರ್ಟ್ ಪುನರ್ ದೃಢೀಕರಣಗೊಳಿಸಿದೆ ಎಂದು ಮಾಹಿತಿ ಆಯುಕ್ತ ಶ್ರೀಧರ್ ಆಚಾರ್ಯಲು ತಿಳಿಸಿದ್ದಾರೆ

ವೈಟ್ಹೌಸ್ನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅಧ್ಯಕ್ಷ ಟ್ರಂಪ್

ಆಮದು ಸುಂಕ ಕುರಿತು ಅಮೆರಿಕದೊಂದಿಗೆ ಮಾತುಕತೆ ನಡೆಸಲು ಚೀನಾ ತುದಿಗಾಲ ಮೇಲೆ ನಿಂತಿದ್ದರೂ ತಾವಿನ್ನು ಆ ದೇಶದೊಂದಿಗೆ ಚರ್ಚಿಸಲು ಸಿದ್ದರಾಗಿಲ್ಲ ಎಂದು ಹೇಳಿದರು

ಈ ಮೂಲಕ ಏಷ್ನಾದ ಬೃಹತ್ ಆರ್ಥಿಕತೆಯ ರಾಷ್ಷವಾದ ಚೀನಾ ವಿರುದ್ಧ ಅಮೆರಿಕ ವ್ಯಾಪಾರ ಸಮರಕ್ಕೆ ಮುಂದಾಗಿದೆ

ಕುಮಾರಸ್ನಾಮಿ ಪ್ರಕಟಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿ ನಿನ್ನೆ ಹಿರಿಯ ನಾಗರಿಕರ ಅಂತಾರಾಷ್ಷೀಯ ದಿನಾಚರಣೆ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರ ಕೇವಲ ರೈತರ ಬಗ್ಗೆಯಷ್ಷೇ ಚರ್ಚಿಸುತ್ತಿಲ್ಲ ಹಿರಿಯ ನಾಯಕರ ಯೋಗಕ್ಷೇಮದ ಬಗ್ಗೆ ಕೂಡ ಮಾನವೀಯ ದೃಷ್ಷಿಯಿಂದ ಚಿಂತನೆ ನಡೆಸಿದ್ದು ಹಲವಾರು ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಕ್ನೆಗೊಂಡಿದೆ ಎಂದು ಹೇಳಿದರು ಎಲ್ಲಾ ಜಿಲ್ಲೆಗಳಲ್ಲಿರುವ ಸರ್ಕಾರಿ ಆಶ್ರಯದ ವೃದ್ವಾಶ್ರಮಗಳಲ್ಲಿ ಮೂಲಸೌಕರ್ಯ ವೈದ್ಯಕೀಯ ಮತ್ತಿತರ ವ್ನವಸ್ನೆಗಳನ್ನು ಕಲ್ಲಿಸಲಾಗುವುದು ಎಂದು ತಿಳಿಸಿದರು

ಈ ನಿಟ್ಟನಲ್ಲಿ ಈಗಾಗಲೇ ಸಿದ್ದತೆ ನಡೆದಿದೆ ಮಂತ್ರಿಮಂಡಲದಲ್ಲಿನ ಬಾಲಿ ಇರುವ ಎಲ್ಲಾ ಸ್ನಾನಗಳನ್ನು ಈ ಬಾರಿ ಭರ್ತಿ ಮಾಡಲಾಗುವುದು ಸರ್ಕಾರದ ಪಾಲುದಾರ ಪಕ್ಷ ಕಾಂಗ್ರೆಸ್ನ ನಾಯಕರೊಂದಿಗೆ ಚರ್ಚಿಸಲಾಗಿದೆ ಎಂದು ಹೇಳಿದರು ಕಾನೂನು ಮತ್ತು ಶಿಸ್ತು ಪರಿಸ್ಥಿತಿ ನಿರ್ವಹಣೆಗೆ ಸರ್ಕಾರ ಹೆಚ್ಚು ಗಮನ ಹರಿಸಿದ್ದು ಈ ನಿಟ್ಟನಲ್ಲಿ ಅಸಡ್ಡೆ ತೋರುವ ಪೊಲೀಸ್ ಹಾಗೂ ಇತರ ಅಧಿಕಾರಿಗಳ ವಿರುದ್ದ ಗಂಭೀರ ಕ್ರಮ ಕೈಗೊಳ್ಳಲಾಗುವುದು ಸರ್ಕಾರದ ಯಾವುದೇ ಹಂತದಲ್ಲಿ ಭ್ರಷ್ಲಾಚಾರಕ್ಕೆ ಅವಕಾಶವಿಲ್ಲ ಎಂದು ಮುಖ್ಯಮಂತ್ರಿ ಹೇಳಿದರು ಸೀನಿಯರ್ ಮಹಿಳೆಯರ ರಾಷ್ಷೀಯ ಘಟ್ಟಾಲ್ ಪಂದ್ವಾವಳಿ ಪ್ರಶಸ್ತಿಯನ್ನು ಮಣಿಪುರ ತಂಡ ಗೆದ್ದುಕೊಂಡಿದೆ

ಪಂದ್ಯದ ಮೊದಲಾರ್ಧದಲ್ಲಿ ಯಾವುದೇ ಗೋಲು ದಾಖಲಾಗಲಿಲ್ಲ

ಒಡಿತಾ ಪರ ಆರತಿ ಸೇಟಿ ಏಕ್ಷೆಕ ಗೋಲು ಬಾರಿಸಿದರು